ನರೇಂದ್ರ ಮೋದಿ ನೇತೃತ್ವದ ಎರಡನೇ ಅವಧಿಯ ಸರ್ಕಾರದ ಮೊದಲ ಬಜೆಟ್ ಇದಾಗಿದೆ ಇದು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಿರುವ ಜೊಚ್ಚಲ ಬಜೆಟ್ ಆಗಿದೆ ನಿನ್ನೆ ಸಂಜೆ ಹಣಕಾಸು ಸಚಿವರೊಂದಿಗೆ ಅವರ ಕಿರಿಯ ಸಹೋದ್ಯೋಗಿ ಅನುರಾಗ್ ಕಾಕೂರ್ ಮತ್ತು ಸಚಿವಾಲಯದ ಅಧಿಕಾರಿಗಳು ಬಜೆಟ್ಗೆ ಅಂತಿಮ ಸ್ಪರ್ಶ ನೀಡಿದ್ದಾರೆ ಸರ್ಕಾರದ ವಾರ್ಷಿಕ ಹಣಕಾಸು ಹೇಳಿಕೆಯಾಗಿರುವ ಕೇಂದ್ರ ಬಜೆಟ್ ಕೇಂದ್ರ ಸರ್ಕಾರದ ಆದಾಯ ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ವಿವರಗಳನ್ನು ಒದಗಿಸುತ್ತದೆ ಮತ್ತು ಮುಂಬರುವ ವರ್ಷದ ಖರ್ಚು ಮತ್ತು ಯೋಜನೆಯ ಅಂದಾಜುಗಳನ್ನು ನೀಡುತ್ತದೆ ಕೇಂದ್ರ ಬಜೆಟ್ ಮಂಡನೆಯಾಗಲಿರುವ ಹಿನ್ನೆಲೆಯಲ್ಲಿ ಆಕಾಶವಾಣೆಯ ಸುದ್ದಿ ಸೇವಾ ವಿಭಾಗ ಇಂದು ದಿನವಿಡೀ ವಿಶೇಷ ಕಾರ್ಯಕ್ರಮಗಳನ್ನು ಬಿತ್ತರಿಸಲಿದೆ

ತಜ್ಜರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರು

ನ್ನಾಯಾಲಯದ ಅಧ್ಯಕ್ಷರಾಗಿರುವ ನ್ನಾಯಮೂರ್ತಿ ಅಬ್ಲುಲ್ ಕ್ವಾವಿ ಅಪ್ಪದ್ ಯುಸುಫ್ ತೀರ್ಮನ್ನು ಪ್ರಕಟಸಲಿದ್ದಾರೆ

ಜಾಧವ್ ಅವರ ಮೇಲೆ ಪಾಕಿಸ್ತಾನ ಸೇನಾ ನ್ಯಾಯಾಲಯ ವಿಚಾರಣೆ ನಡೆಸಿರುವುದನ್ನು ಭಾರತ ಖಂಡಿಸಿತ್ತು

ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫೆಬ್ರವರಿಯಲ್ಲಿ ನಾಲ್ನು ದಿನಗಳವರೆಗೆ ನ್ಯಾಯಾಲಯ ವಿಚಾರಣೆ ನಡೆಸಿತ್ತು ಈ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಭಾರತ ವಾದ ವಿವಾದಗಳನ್ನು ಮಂಡಿಸಿದ್ದವು ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ನವಭಾರತ ನಿರ್ಮಾಣಕ್ಕೆ ಪರಿಣಾಮಕಾರಿಯಾಗಿ ಸದನ ಕಲಾಪಗಳಲ್ಲಿ ಪಾಲ್ಗೊಳ್ಳಬೇಕೆಂದು ನೂತನವಾಗಿ ಆಯ್ತೆಯಾದ ಸಂಸದರಿಗೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಷಾ ಮನವಿ ಮಾಡಿದ್ದಾರೆ ನಿನ್ನೆ ನವದೆಹಲಿಯಲ್ಲಿ ಹೊಸದಾಗಿ ಚುನಾಯಿಯತರಾದ ಸಂಸದರ ಉತ್ತೇಜನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಷಾ ಉತ್ತಮ ಸಂಸದರಾಗಲು ಸಂಸತ್ ನೀತಿ ನಿಯಮಗಳನ್ನು ಸಂಪ್ರದಾಯವನ್ನು ಅಭ್ಯಸಿಸುವಂತೆ ಮತ್ತು ಸಂಸತ್ ಗ್ರಂಥಾಲಯದಲ್ಲಿರುವ ಸಂಪನ್ನೂಲಗಳನ್ನು ಬಳಸಿಕೊಳ್ಳುವಂತೆ ಸಲಹೆ ನೀಡಿದರು ಸಂಸದರು ಸಂಸತ್ಗೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರ ಪ್ರಸ್ತಾಪಿಸಬೇಕು ಮತ್ತು ಅವರ ಭಾಷಣ ಸಮಸ್ಕೆಯನ್ನು ಅರ್ಥ ಮಾಡಿಕೊಳ್ಳಲು ಪೂರಕವಾಗಿರಬೇಕು ಎಂದು ಹೇಳಿದರು ಸಂಸತ್ ಕಲಾಪದ ವೇಳೆ ಸಮಯ ಪ್ರಜ್ಞೆ ಮೆರೆಯಬೇಕೆಂದು ಷಾ ಒತ್ತಿ ಹೇಳಿದರು

ರಾಷ್ಷ ರಾಜಧಾನಿ ಮತ್ತು ಹಲವು ರಾಜ್ಲಗಳಲ್ಲಿ ಮಳೆಯಾಗಿದೆ

ಮುಂಗಾರು ಮಳೆ ನಗರದಲ್ಲಿ ಯಾವಾಗ ಬೇಕಾದರು ಸುರಿಯುವ ಸಾಧ್ಯತೆ ಇದೆ ನವದೆಹಲಿಯಲ್ಲಿ ಮೋಡ ಕವಿದ ವಾತಾವರಣವಿದೆ ಎಂದು ಹವಾಮಾನ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಗುರ್ಗಾಂವ್ ಫರೀದಾಬಾದ್ ಮತ್ತು ನೋಯ್ವಾದಲ್ಲಿ ಉತ್ತಮ ಮಳೆಯಾಗಿದ್ದು

ಮಾನ್ಸೂನ್ ಪೂರ್ವ ಮಳೆ ಪಂಜಾಬ್ ಮತ್ತು ಪರಿಯಾಣದ ಕೆಲವು ಭಾಗಗಳಲ್ಲಿ ಸುರಿದಿದ್ದು ಉತ್ತರಾಖಂಡದಲ್ಲಿ ಭಾರೀಮಳೆಯಾಗಿದೆ ಶನಿವಾರದವರೆಗೆ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಮುನ್ನೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಮಹಾರಾಷ್ಸ ಮಧ್ಯಪ್ರದೇಶ ಛತ್ತೀಸ್ಗಡದಲ್ಲಿ ಮಳೆಯಾಗಿದೆ ಪಶ್ಲಿಮ ಮಧ್ಯಪ್ರದೇಶದ ಸುತ್ತಮುತ್ತ ಭಾರೀ ಮಳೆಯಾಗುವ ಮುನ್ನೆಚ್ಚರಿಕೆಯನ್ನು ಹವಾಮಾನ ಇಲಾಖೆಯ ಅಧಿಕಾರಿಗಳು ನೀಡಿದ್ದಾರೆ ಕೇರಳ ಕರ್ನಾಟಕ ಗೋವಾ ಮಹಾರಾಪ್ಸ ಗುಜರಾತ್ ಪೂರ್ವ ಮಧ್ಯಪ್ರದೇಶ ಛತ್ತೀಸ್ಗಡ ಪಶ್ಲಿಮ ಉತ್ತರ ಪ್ರದೇಶದ ಹಲವೆಡೆ ಮಳೆಯಾಗಲಿದೆ ರಾಜಸ್ತಾನದ ಕೆಲವೆಡೆ ಹಗುರ ಮಳೆಯಾಗಲಿದೆ ಪೂರ್ವ ರಾಜಸ್ಥಾನದ ಕೆಲವೆಡೆ ಭಾರೀ ಮಳೆಯಾಗಲಿದೆ

ಸೆಮಿಫೈನಲ್ಗೆ ಪ್ರವೇಶಿಸಬೇಕಾದರೆ ಪಾಕಿಸ್ತಾನ ಅದ್ಲುತ ಪ್ರದರ್ಶನ ನೀಡಲೇಬೇಕಾಗಿದೆ